ನವದಹೆಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಸ್ ನಡುವೆ ಮಾತುಕತೆ

ಕೊರೋನಾ ವೈರಸ್ ಸೋಂಕು ಭೀತಿ ಹಿನ್ನೆಲೆಯಲ್ಲಿ ಮುಂಬರುವ ಏಷ್ಷನ್ ಬ್ಲಾಡ್ನಿಂಟನ್ ಚಾಂಪಿಯನ್ಶಿಪ್ನಿಂದ ಹಿಂದೆ ಸರಿದ ಭಾರತ ಮಹಿಳಾ ತಂಡ

ಪಟೇಲ್ ನಗರ ಕ್ಷೇತ್ರದಲ್ಲಿ ಅತಿ ಕಡಿಮೆ ಅಂದರೆ ನಾಲ್ವರು ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿದ್ಲಾರೆ

ಸೂಕ್ತ ಮತದಾನಕ್ಕಾಗಿ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕಾಗಿ ದೆಹಲಿ ಪೊಲೀಸ್ ಕಾನೂನು ಮತ್ತು ಸುವ್ವವಸ್ಥೆ ಪಾಲನೆಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ

ದೆಹಲಿ ಮುಖ್ಯ ಚುನಾವಣಾಧಾಕಾರಿ ಡಾ ರಣಬೀರ್ ಸಿಂಗ್ ಮಾತನಾಡಿ ಮತದಾರರ ಅನುಕೂಲಕ್ಷಾಗಿ ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ

ಜೈಸಂಕರ್ ಅವರೊಂದಿಗೂ ಸಮಾಲೋಚನೆ ನಡೆಸುವರು

ವಿಮಾನ ನಿಲ್ದಾಣದಲ್ಲಿ ರಾಜಪಕ್ಷ ಅವರನ್ನು ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ರಾಜ್ಯ ಸಚಿವ ಸಂಜಯ್ ಶಾಮರಾವ್ ಧೋತ್ರೆ ಬರಮಾಡಿಕೊಂಡರು ರಾಜಪಕ್ಷ ಅವರಿಗೆ ಇಂದು ರಾಷ್ಟಪತಿ ಭವನದಲ್ಲಿ ಡಿಪಚಾರಿಕ ಸ್ವಾಗತ ನೀಡಲಾಗುವುದು ಶ್ರೀಲಂಕಾ ಪ್ರಧಾನಿಯವರು ರಾಜಘಾಟ್ಗೆ ತೆರಳಿ ರಾಷ್ಟಪಿತ ಮಹಾತ್ಮ ಗಾಂಧಿ ಸಮಾಧಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ

ಶ್ರೀಲಂಕಾ ಪ್ರಧಾನಿಯಾಗಿ ಅಧಿಕಾರ ಸ್ತೀಕರಿಸಿದ ನಂತರ ಇದು ರಾಜಪಕ್ಷ ಅವರ ಪ್ರಥಮ ಭಾರತ ಭೇಟಿಯಾಗಿದೆ ಪರಿಯಾಣದಲ್ಲಿ ನ್ಯಾಯಾಧೀಶರೊಬ್ಬರ ಪತ್ನಿ ಹಾಗೂ ಮಗನನ್ನು ಪತ್ನೆ ಮಾಡಿದ ಭದ್ರತಾ ಅಧಿಕಾರಿಗೆ ಗುರುಗ್ರಾಮ ನ್ನಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದೆ

ಈ ಕೃತ್ಯದ ಹಿನ್ನೆಲೆಯಲ್ಲಿ ಗುರುಗ್ರಾಮ್ ಜಿಲ್ಲಾ ನ್ಯಾಯಾಲಯದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಸುಧೀರ್ ಪರ್ಮಾರ್ ಅವರು ಅಪರಾಧಿ ಮಹಿಪಾಲ್ ಸಿಂಗ್ಗೆ ಮರಣ ದಂಡನೆ ಶಿಕ್ಷೆ ಜಾರಿ ಮಾಡಿದ್ಲಾರೆ ಮಧ್ವಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಸೋದರಳಿಯ ಹಾಗೂ ಉದ್ದಮಿ ರತುಲ್ ಮರಿ ಅವರಿಗೆ ಜಾಮೀನು ಮಂಜೂರು ಮಾಡಿರುವ ವಿಚಾರಾಣಾ ನ್ಯಾಯಾಲಯದ ಶೀರ್ಮ ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯವು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದೆ

ಜಾಮೀನು ನೀಡುವುದರಿಂದ ರತುಲ್ ಮರಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲಿದ್ದಾರೆ ಹಾಗಾಗಿ ಸಾಕ್ಷಿಗಳ ಪೂರ್ಣ ವಿಚಾರಣೆ ಆಗುವವರೆಗೂ ಅವರಿಗೆ ಜಾಮೀನು ಮಂಜೂರು ಮಾಡಬಾರದು ಎಂದು ಜಾರಿ ನಿರ್ದೇಶನಾಲಯ ತನ್ನ ಅರ್ಜಿಯಲ್ಲಿ ತಿಳಿಸಿದೆ ಶಬರಿಮಲೆ ದೇವಸ್ಥಾನದ ಭಗವಾನ್ ಅಯ್ಲಪ್ತನ ಆಭರಣಗಳ ದಾಸ್ತಾನು ಮತ್ತು ಮೌಲ್ಲಮಾಪನ ವರದಿ ತಯಾರಿಸಲು ಕೇರಳ ಹೈಕೋರ್ಟ್ನ ನಿವೃಕ್ತ ನ್ಯಾಯಾಧೀಶ ಸಿ ಎನ್ ರಾಮಚಂದ್ರನ ನಾಯರ್ ಅವರನ್ನು ಸುಪ್ರೀಂಕೋರ್ಟ್ ನೇಮಿಸಿದೆ

ನ್ಕಾಯಮೂರ್ತಿಗಳಾದ ಎನ್ವಿ

ವೇಣುಗೋಪಾಲ್ ಅವರಲ್ಲೂ ಮನವಿ ಮಾಡಿದೆ ರಾಜಮನೆತನದ ಹೋರಾಟದ ಬಣಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ಸೌಹಾರ್ದಯುತ ಪರಿಹಾರ ಕಂಡುಕೊಳ್ಳುವ ಅಗತ್ತವಿದೆ ಎಂದು ನ್ವಾಯಪೀಠ ಹೇಳಿದೆ

ಅಮೆರಿಕ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಮಾತನಾಡಿ ನೇರ ಅಥವಾ ಬಹು ಪಕ್ಷೀಯ ಸಂಘಟನೆಗಳ ಮೂಲಕ ಅಮೆರಿಕ ನೆರವು ನೀಡಲು ಸಿದ್ದವಿದೆ ಎಂದು ಹೇಳಿದ್ದಾರೆ ಶ್ರೀನಗರದ ಜನನಿಬಿಡ ಲಾಲ್ ಚೌಕ್ ಪ್ರದೇಶದಲ್ಲಿ ಭಾನುವಾರ ಸಂಭವಿಸಿದ ಗ್ರೆನೇಡ್ ದಾಳಿಗೆ ಸಂಬಂಧಿಸಿದಂತೆ ಮೂವರು ವ್ಯಕ್ತಿಗಳನ್ನು ಮೊಲೀಸರು ಬಂಧಿಸಿದ್ದಾರೆ

ಶ್ರೀನಗರ ಹಿರಿಯ ಮೊಲೀಸ್ ವರಿಷ್ಣಾಧಿಕಾರಿ ಹಸಿಬ್ ಮುಗಲ್ ಮಾತನಾಡಿ ಜೈಷೆ ಮೊಹಮ್ನದ್ ಭಯೋತ್ಪಾದನೆ ಸಂಘಟನೆ ಜತೆ ಸಂಬಂಧ ಹೊಂದಿದ ಆರೋಪದಡಿ ಮೂವರು ಯುವಕರನ್ನು ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಾಹ್ನ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಭಾಷಣ ಮಾಡಲಿದ್ದಾರೆ ರಕ್ಷಣಾ ಸಾಮಗ್ರಿಗಳ ಈ ವಸ್ತುಪ್ರದರ್ತನ ವೀಕ್ಷಣಗೆ ನಾಳೆ ಮಧ್ಯಾಹ್ನದವರೆಗೂ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ಬಾರಿಯ ಡಿಫೆನ್ಸ್ ಎಕ್ಸಮೋ ಅತಿ ದೊಡ್ಡ ವಸ್ತು ಪ್ರದರ್ಶನವಾಗಿ ಮೂಡಿ ಬಂದಿದ್ದು ಪ್ರದರ್ಶನಕಾರರು ಮತ್ತು ಪ್ರತಿನಿಧಿಗಳು ವಿಶೇಷವಾಗಿ ಬಾಹ್ವಾಕಾಶ ವಲಯದ ತಜ್ಞರು ಹೆಜ್ಜಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಡಿಫೆನ್ಸ್ ಎಕ್ಸ್ಮೋಗೆ ಕಳೆ ತಂದುಕೊಟ್ಟಿತು

ಟಾಸ್ ಗೆದ್ಲಿರುವ ಭಾರತ ತಂಡದ ನಾಯಕ ವಿರಾಟ್ ಕೊಟ್ಲಿ ಎದುರಾಳಿ ನ್ಲೂಜಿಲೆಂಡ್ ತಂಡಕ್ಕೆ ಮೊದಲು ಬ್ಡಾಟಿಂಗ್ ಮಾಡಲು ಅವಕಾಶ ನೀಡಿದ್ದಾರೆ

ಆದರೆ ಭಾರತದ ಮರುಷರ ತಂಡ ಮಾತ್ರ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದೆ ಆಟಗಾರರು ನಾಳೆ ರಾತ್ರಿ ಮನಿಲಾಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಭಾರತ ಬ್ಯಾಡ್ಮಿಂಟನ್ ಸಂಸ್ಟೆ ತಿಳಿಸಿದೆ